ನಾಳೆ ರಾಜ್ಯದಲ್ಲಿ ಯಾವುದೇ ಬಂದ್ ಇಲ್ಲ ಸರ್ಕಾರಿ ಕಜೇರಿ ಸಾರಿಗೆ ಯಥಾಸ್ಥಿತಿ ಸಚಿವ ಆರ್

ಕಾಯ್ದೆಯಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತ ಮುಖಂಡರೊಂದಿಗೆ ಮಾತುಕತೆ ನಡೆಸಲಾಗಿದೆ ನಮ್ನ ಸರ್ಕಾರ ರೈತರ ಪರವಾಗಿದೆ

ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಬಿ ಎಸ್

ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ವಿಧಾನಸೌಧದಿಂದ ನಂದಿದೆಟ್ಟದರವರೆಗೆ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಹಮ್ನಿಕೊಂಡಿರುವ ಬೈಕ್ ರ್ನಾಲಿಗೆ ಕನ್ನಡ ಮತ್ತು ಸಂಸ್ಕತಿ ಸಚಿವ ಸಿ ಟಿ ರವಿ ಚಾಲನೆ ನೀಡಿದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಸಿ ಟಿ

ಪ್ರೋತ್ಸಾಹ ಧನ ನೀಡಿಕೆ ಜತೆಗೆ ಸ್ಥಳೀಯರಿಗೆ ಆದ್ದತೆ ಸುರಕ್ಷತೆ ವಿಶ್ವಾಸಾರ್ಹತೆ ನೈರ್ಮಲ್ಯತೆ ಮೂಲಸೌಕರ್ಯಗಳ ಅಭಿವೃದ್ದಿಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು ಒಂದು ರಾಜ್ಯ ಹಲವು ಜಗತ್ತು ಎಂಬ ಪರಿಕಲ್ಪನೆಯಲ್ಲಿ ಇಲಾಖೆಯು ರಾಜ್ಯವನ್ನು ಸರ್ವಾಯತು ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟನಲ್ಲಿ ಮೂಲಸೌಕರ್ಯ ಒದಗಿಸಲು ಯೋಜಿಸಿದೆ ಎಂದು ಸಚಿವರು ತಿಳಿಸಿದರು ಉಡುಪಿ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿದಂತಹ ಜಿಲ್ಲೆ ಮೊದಲಿನಿಂದಲೂ ಸಹ ಎಲ್ಲಾ ಧಾರ್ಮಿಕ ಸಾಂಸ್ತತಿಕ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ವಾತಾವರಣ ಹೊಂದಿದ್ದು ಪ್ರವಾಸಿಗರನ್ನು ಹೆಚ್ಚು ಮನಸೆಳೆಯುವ ಜಿಲ್ಲೆಯಾಗಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಹೇಳಿದ್ದಾರೆ ಉಡುಪಿಯಲ್ಲಿಂದು ನಡೆದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಗ್ರಾಮೀಣಾಭಿವೃದ್ದಿ ಘೋಷಣೆಯೊಂದಿಗೆ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ವಾಟಿಸಿ ಮಾತನಾಡಿದರು ರಾಜ್ಯ ಪಾಗೂ ಕೇಂದ್ರ ಸರಕಾರದಿಂದ ಹೆಚ್ಚನ ಅನುದಾನ ಪಡೆದು ಜಿಲ್ಲೆಯ ಪ್ರವಾಸೋದ್ಯಮವನ್ನು ಅನ್ನಷ್ಟು ಉತ್ತುಂಗಕ್ಷೇರಿಸಬೇಕೆಂಬ ಉದ್ದೇತ ಹೊಂದಲಾಗಿದೆ ಎಂದು ತಿಳಿಸಿದರು

ಪರಿಪರದಲ್ಲಿರುವ ಪುರಾಣ ಪ್ರಸಿದ್ದ ಪರಿಪರೇಶ್ವರ ದೇವಾಲಯದಲ್ಲಿ ಇಂದು ನಡೆದ ವಿಶ್ವ ಪ್ರವಾಸೋದ್ದಮ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲೆಯ ಪರಿಪರ ಸಂತೇಬೆನ್ನೂರಿನ ಐತಿಹಾಸಿಕ ಪುಷ್ತರಣಿ ಶಾಂತಿಸಾಗರ ತೀರ್ಥರಾಮೇಶ್ವರ ಸೇರಿದಂತೆ ಐದು ಪ್ರವಾಸಿ ತಾಣಗಳ ಅಭಿವೃದ್ದಿಗೆ ನೀಲನಕ್ಷೆ ತಯಾರಿಸಿ ಸರ್ಕಾರಕ್ಕೆ ಕಳಹಿಸಿಕೊಡಲಾಗಿದೆ ಎಂದರು ನಾಳೆ ರಾಜ್ಯದಲ್ಲಿ ಯಾವುದೇ ಬಂದ್ ಇರುವುದಿಲ್ಲ ಬಂದ್ ಮಾಡಲು ಅವಕಾಶವಿಲ್ಲ ಈಗಾಗಲೇ ಈ ಬಗ್ಗೆ ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳ ಸ್ಪಷ್ಟ ನಿರ್ದೇಶನವಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಳೆ ಎಂದಿನಂತೆ ಸರ್ಕಾರಿ ಕಚೇರಿಗಳು ಆಸ್ತತ್ರೆಗಳು ಅಂಗಡಿ ಮುಗ್ಗಟ್ಟುಗಳು ಸಾರಿಗೆ ವ್ಚವಶ್ವೆ ಯಥಾಸ್ವಿತಿ ಮುಂದುವರಿಯಲಿವೆ ಸಾರ್ವಜನಿಕರು ಯಾವುದೇ ಆತಂಕ ಭೀತಿಗೆ ಒಳಗಾಗುವ ಅಗತ್ಯವಿಲ್ಲ ಯಾರಾದರೂ ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಬಲವಂತದ ಬಂದ್ ಮಾಡಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು

ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ಅಡಚಣೆ ಇರುವುದಿಲ್ಲ ಎಂದು ಸಾರಿಗೆ ಸಚಿವರೂ ಆಗಿರುವ ಉಪ ಮುಖ್ಯಮಂತ್ರಿ ಲಕ್ಷಣ ಸವದಿ ತಿಳಿಸಿದ್ದಾರೆ ಸಾರಿಗೆ ಸಂಚಾರ ವ್ಲವಸ್ಥೆ ಸುಗಮವಾಗಿ ಸಾಗುವಂತಾಗಲು ಸಕಲ ಮುಂಚಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈಶಾನ್ನ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳ ವ್ಯಾಪ್ತಿಗಳಲ್ಲಿ ಎಂದಿನಂತೆ ಬಸ್ ಸಂಚಾರ ಮುಂದುವರೆಯಲಿದೆ ಜನತೆಗೆ ಈ ಬಗ್ಗೆ ಯಾವುದೇ ಆತಂಕ ಬೇಡ ಎಂದು ಸವದಿ ತಿಳಿಸಿದ್ದಾರೆ ಕೆಲವು ಸಂಘಟನೆಗಳು ನಾಳಿ ಬಂದ್ ಗೆ ಕರೆ ನೀಡಿದ್ದು ಜಿಲ್ಲೆಯಲ್ಲಿ ಬಲವಂತದ ಬಂದ್ ಗೆ ಅವಕಾಶವಿಲ್ಲ

ವೆಂಕಟೇಶ್ ತಿಳಿಸಿದ್ದಾರೆ ಯಾರು ಕೂಡ ಮೆರವಣಿಗೆ ರಸ್ತೆ ತಡೆ ಮಾಡಬಾರದು ಸಾರ್ವಜನಿಕ ಆಸ್ತಿಪಾಸ್ತಿ ನಾಶ ಮಾಡಬಾರದು ಅದೇ ರೀತಿ ಜನರ ಸಂಚಾರಕ್ಕೆ ತೊಂದರೆ ಉಂಟುಮಾಡಿದರೆ ಕಾನೂನು ಕ್ರಮ ಜರಗಿಸಲಾಗುವುದು ಕಡ್ಡಾಯವಾಗಿ ಕೊರೊನಾ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕು ಎಂದು ಜೆಲ್ಲಾಧಿಕಾರಿ ಸೂಚನೆ ನೀಡಿದ್ಗಾರೆ

ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಸೋಮಶೇಖರ್ ಕೊರೋನಾ ಕಾರಣದಿಂದಾಗಿ ಸರಳ ದಸರಾ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ

ಕತೆಗಳ ಇತಿಹಾಸ ಮಾನವನ ನಾಗರಿಕತೆಯಷ್ಲೇ ಪುರಾತನವಾದದ್ದು ಕತೆಗಳು ಜನರ ಸೃಜನಾತ್ಮಕ ಮತ್ತ ಸಂವೇದನಾತೀಲತೆಯ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ಮಾತನಾಡಿದ ಅವರು ಕೊರೊನಾ ಸೋಂಕಿನ ಈ ಕಾಲಘಟ್ಟದಲ್ಲಿ ಕುಟುಂಬದ ಸದಸ್ನರೊಂದಿಗೆ ದೆರೆಯುವ ಅತ್ಯುತ್ತಮ ಅವಕಾಶ ಸಿಕ್ಕಿದೆ ಈ ವೇಳೆ ಕಥೆ ಹೇಳುವ ಕಲೆಗಾರಿಕೆ ಮತ್ತೊಮ್ಮೆ ಸೃಷ್ಷಿಯಾಗಿದೆ ದೇಶದಲ್ಲಿ ಕತೆ ಉಪಾಖ್ಯಾನ ಹೇಳುವ ಶ್ರೀಮಂತ ಪರಂಪರೆ ಇದೆ ಎಂದು ಹೇಳಿದರು ಬಾಮ ಅವರ ಕುರಿತ ಕತೆಗಳಲ್ಲಿ ಬಹಳ ಉತ್ಸಾಹಿತರಾಗಿರುವ ವಿಕ್ರಮ್ ತ್ರೀಧರ್ ಎಂಬುವರು ದೆಂಗಳೂರಿನಲ್ಲಿರುವುದನ್ನು ಶ್ರಸ್ತಾಪಿಸಿದ ನರೇಂದ್ರ ಮೋದಿ ಚೆಂಗಳೂರು ಸ್ತೋರಿ ಟೆಲ್ಲಿಂಗ್ ಸೊಸ್ಟೆಟಿಯ ಅಪರ್ಣಾ ಆತ್ರೇಯ ಅವರೊಂದಿಗೂ ಮಾತುಕತ ನಡೆಸಿ ಅನುಭವವನ್ನು ಪಂಚಿಕೊಂಡರು ಜೊತೆಗೆ ಅವರ ತಂಡದಲ್ಲಿದ್ದ ಶೈಲಜಾ ಸೌಮ್ಯ ಅಪರ್ಣಾ ಜೈಶಂಕರ್ ಲಾವಣ್ಣ ಅವರೊಂದಿಗೂ ಮಾತನಾಡಿ ಅವರು ಕತ ಹೇಳುವ ಮತ್ತು ಕತೆ ಕೇಳುವ ಅನುಭವವನ್ನು ತಿಳಿದುಕೊಂಡರು ಈ ಬಗ್ಗೆ ಆಕಾಶವಾಣಿಯೊಂದಿಗೆ ಅಪರ್ಣಾ ಆತ್ರೇಯ ಅವರು ಕಥೆ ಹೇಳುವ ಕಲೆಗಾರಿಕೆ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡರು

ಗದಗ ಜಿಲ್ಲೆಯ ಗದಗ ರೋಣ ಶಿರಪಟ್ಟ ಮುಂಡರಗಿ ನರಗುಂದ ತಾಲೂಕಿನ ಮಳೆ ಸುರಿದ ಪರಿಣಾಮವಾಗಿ ಬೆಳೆ ಹಾನಿಯಾಗಿದೆ ಈ ಬಗ್ಗೆ ನಮ್ನ ಜಿಲ್ಲಾ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಶಿವರಾಜ ಪಾಟೀಲ್ ಇಂದು ಮುಖಮಂತ್ರಿ ಬಿ

ಹದಿನೆಂಟು ವರ್ಷದೊಳಗಿನ ಹೆಚ್

ಬಗಾದಿ ಗೌತಮ್ ಹೇಳಿದ್ದಾರೆ ಮಕ್ಕಳ ರಕ್ಷಣಾ ಸಮಿತಿಯ ಪ್ರಗತಿ ಪರಿತೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು

ಕರಾವಳಿಯ ಬಹುತೇಕ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ